ದೆಹಲಿಯ ಮೆಟ್ರೋ ರೈಲಿನ ಕೆಂಪು ನೇರಳೆ ಮಾರ್ಗದ ಚಾಲಕ ರಹಿತ ಮೆಟ್ರೋ ರೈಲು ಪ್ರಯಾಣದ ಅತ್ಯಾಧುನಿಕ ಸೌಕರ್ಯ ಹಾಗೂ ಹೊಸಯುಗದ ಆವಿಷ್ಕಾರಗಳನ್ನು ಬಿಂಬಿಸುತ್ತದೆ ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏರ್ಪೋರ್ಟ್ ಎಕ್ಸಪ್ರೆಸ್ ಮಾರ್ಗಕ್ಕೆ ಕಾಮನ್ ಮೊಬಿಲಿಟಿ ಕಾರ್ಡ್ಗೊ ಚಾಲನೆ ನೀಡಿದರು ದೇಶದ ಯಾವುದೇ ಭಾಗದಲ್ಲಿ ಪಡೆದ ರುಪೇ ಡೆಬಿಟ್ ಕಾರ್ಡ್ಅನ್ನು ಈ ಮಾರ್ಗದಲ್ಲಿ ಬಳಸಬಹುದಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ಅಗಾಧ ನಗರೀಕರಣದಿಂದ ಎದುರಾಗುವ ಸವಾಲುಗಳನ್ನು ಅವಕಾಶಗಳಾಗಿ ಪರಿವರ್ತಿಸಲು ಸರ್ಕಾರ ಬದ್ದವಾಗಿದೆ ಸರ್ಕಾರದ ತ್ವರಿತ ಆದಳಿತದೊಂದಿಗೆ ಭವಿಷ್ಯದ ಅಗತ್ಯಕ್ಕನುಸಾರ ನಗರಾಭಿವೃದ್ದಿ ಯೋಜನೆಗಳನ್ನು ಸಿದ್ದಪದಿಸುವ ಪ್ರಯತ್ನ ಇದಾಗಿದೆ

ಮಧ್ಯಮ ವರ್ಗ ಜನರ ಸುಗಮ ಜೀವನದ ಆಕಾಂಕ್ಷೆಗಳ ಈಡೇರಿಕೆಗೆ ಮೆಟ್ರೋ ರೈಲು ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದರು

ಕಾನ್ಸುರದ ಅಲ್ಯುಮಿನಿಯಂ ಕೈಗಾರಿಕೆ ಹೌರಾಯದ ಡೇರಿ ಉದ್ಯಮ ಇಟಾವಾದ ಜವಳಿ ಉದ್ಯಮ ಫಿರೋಜಾಬಾದ್ನ ಗಾಜಿನ ಸಲಕರಣೆ ಕೈಗಾರಿಕೆ ಅಲಿಫರ್ ಜಿಲ್ಲೆಯಲ್ಲಿರುವ ಬೀಗಗಳು ಮತ್ತು ಹಾರ್ಡ್ವೇರ್ ಮತ್ತಿತರ ಕೈಗಾರಿಕೆಗಳಿಗೆ ಈ ಕಾರಿಡಾರ್ ಅನುವು ಕಲ್ಪಿಸಲಿದೆ

ಕತಾರ್ ಭೇಣಿಯಲ್ಲಿರುವ ವಿದೇಶಾಂಗ ಸಚಿವ ಎಸ್ ಜ್ವೆ ಶಂಕರ್ ಅಲ್ಲಿನ ಪ್ರಮುಖ ಉದ್ಯಮಿಗಳನ್ನು ಭೇಟಿ ಮಾದಿ ಭಾರತದಲ್ಲಿರುವ ವಿಫುಲ ಬಂಡವಾಳ ಹೂಡಿಕೆ ಅವಕಾಶಗಳನ್ನು ಪ್ರಸ್ತಾಪಿಸಿದ್ದಾರೆ ಎರಡು ದಿನಗಳ ಕೊಲ್ಲಿ ರಾಷ್ಟದ ಭೇಟಿಗಾಗಿ ಜೈಶಂಕರ್ ನಿನ್ನೆ ದೋಹಾ ತಲುಪಿದ್ದಾರೆ

ಆತ್ಮನಿರ್ಭರ ಭಾರತ ಅದಿ ಇರುವ ಹೊಸ ಅವಕಾಶಗಳ ಬಗ್ಗೆ ಸಭೆಯಲ್ಲಿ ತಿಳಿಸಲಾಗಿದೆ ಎಂದು ಜೈಶಂಕರ್ ಟ್ಟೀಟ್ ಮಾಡಿದ್ದಾರೆ ಕತಾರ್ ವಾಣಿಜ್ಯ ಮತ್ತು ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷ ಶೇಖ್ ಖಲೀಫ ಮತ್ತು ಕತಾರ್ ವಾಣಿಜ್ಯೋದ್ಯಮಿಗಳ ಸಂಘದ ಅಧ್ಯಕ್ಷ ಶೇಖ್ ಫೈಜಲ್ ಅವರಿಗೆ ಜೈಶಂಕರ್ ಧನ್ಯವಾದ ಸಲ್ಲಿಸಿದ್ದಾರೆ ಕತಾರ್ ರಾಷ್ಟೀಯ ವಸ್ತು ಸಂಗ್ರಹಾಲಯಕ್ಕೂ ಭೇಟಿ ನೀಡಿದ ಜೈಶಂಕರ್ ಭಾರತ ಮತ್ತು ಕತಾರ್ ನಡುವಿನ ಐತಿಹಾಸಿಕ ಸಂಬಂಧಗಳ ಬಗ್ಗೆ ಮಾಹಿತಿ ಪಡೆದರು ಬಳಿಕ ವರ್ಚುವಲ್ ಮೂಲಕ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಮಾತನಾಡಿದ ಸಚಿವರು ಕೋವಿಡ್ ಸಾಂಕ್ರಾಮಿಕ ಎದುರಿಸುವಲ್ಲಿ ನೀಡಿದ ಕೊಡುಗೆಯನ್ನು ಪ್ರಶಂಸಿಸಿದರು

ಜೈಶಂಕರ್ ಅವರ ಕತಾರ್ನ ಮೊದಲ ಭೇಟಿ ಇದಾಗಿದೆ

ಇದರೊಂದಿಗೆ ಈವರೆಗೆ ದೃಢಪಟ್ಟ ಒಟ್ಟು ಪ್ರಕರಣಗಳ ಸಂಖ್ಯೆ ಒಂದು ಕೋಟಿ ಎರಡು ಲಕ್ಷಕ್ಕೆ ಏರಿಕೆಯಾಗಿದೆ

ಈ ರೈಲು ಮಹಾರಾಷ್ಟ್ದ ಸಂಗೋಲಾದಿಂದ ಪಶ್ಚಿಮ ಬಂಗಾಳದ ಶಾಲಿಮರ್ವರೆಗೆ ಪ್ರಯಾಣ ಬೆಳೆಸಲಿದೆ

ಕಿಸಾನ್ ರೈಲು ಹಸಿರು ನಿಶಾನೆ ಕಾರ್ಯಕ್ರಮದಲ್ಲಿ ಕೇಂದ್ರ ಕ್ಬಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಮತ್ತು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಉಪಸ್ಥಿತರಿರುವರು

ಬಿಜೆಪಿ ಹಿರಿಯ ನಾಯಕ ಕೇಂದ್ರದ ಮಾಜಿ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜೇಟ್ಲಿ ವ್ಯಕ್ತಿತ್ವ ಗುಣಗಾನ ಮಾದಿದ್ದಾರೆ ಬುದ್ದಿಶಕ್ತಿ ಕಾನೂನು ವಿಷಯದಲ್ಲಿ ಕುಶಾಗ್ರಮತಿ ಮತ್ತು ಎಲ್ಲರೊಂದಿಗೆ ಬೆರೆಯುತ್ತಿದ್ದ ಅರುಣ್ ಜೇಟ್ಲಿ ಅವರು ದೇಶದ ಪ್ರಗತಿಗಾಗಿ ಅವಿರತ ಶ್ರಮಿಸಿದ್ದಾರೆ ಎಂದು ಪ್ರಧಾನಮಂತ್ರಿ ಟ್ವೀಟ್ ಮಾದಿದ್ದಾರೆ ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅರುಣ್ ಜೇಟ್ಲಿ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು ಬಳಿಕ ಅವರು ಈ ಮೈದಾನ ಕ್ರಿಕೆಟ್ನ ಅನೇಕ ಅದ್ಭುತ ಕ್ವಣಗಳಿಗೆ ಸಾಕ್ಷ್ಮಿಯಾಗಿದೆ ಎಂದರು

ಜಪಾನ್ನಲ್ಲಿ ಹೊಸ ರೂಪಾಂತರದ ಕೊರೊನಾದ ಮೊದಲ ಪ್ರಕರಣ ಕಳೆದ ಶನಿವಾರ ಪತ್ತೆಯಾಗಿದೆ

ಹೊಸ ವೀಸಾಗಳ ನೀಡಿಕೆಯನ್ನು ಮುಂದೂಡಲು ಸಹ ಜಪಾನ್ ಸರ್ಕಾರ ಈಗಾಗಲೇ ನಿರ್ಧರಿಸಿದೆ ಹಿಮಾಚಲ ಪ್ರದೇಶದ ಶಿಮ್ಲಾ ಸುತ್ತಮುತ್ತಾ ಈ ಋತುವಿನ ಮೊದಲ ಹಿಮಪಾತ ನಿನ್ನೆ ರಾತ್ರಿಯಿಂದ ಆರಂಭವಾಗಿದೆ ಎತ್ತರದ ಪ್ರದೇಶಗಳಲ್ಲಿ ಹಿಮಪಾತವಾಗುತ್ತಿದ್ದು ಕೆಲೆವೆಡೆ ಚದುರಿದಂತೆ ಮಳೆಯಾಗುತ್ತಿದೆ

ಮುಂದಿನ ಮೂರು ದಿನಗಳವರೆಗೆ ಅಲ್ಲಿಲ್ಲಿ ಮಂಜು ಮುಸಿಕಿದ ವಾತಾವರಣವಿರಲಿದ್ದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ